ಬೆಂಗಳೂರು ಸೇರಿದಂತೆ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಸರ್ಕಾರ ಬದ್ಧ ಮುಖ್ಯಮಂತ್ರಿ ಬಿ

ನೆರೆ ಪರಿಹಾರ ಕೊಡಿಸುವುದಾಗಿ ಜನರನ್ನು ವಂಚಿಸುವ ಮಧ್ಯವರ್ತಿಗಳ ವಿರುದ್ದ ಕಠಿಣ ಕ್ರಮ ಸಚಿವ ಕೆ

ವಿದ್ಯುತ್ ಉತ್ಪಾದನೆ ಪರಿಸರ ಕಾಳಜಿ ಸಂರಕ್ಷಣೆಯಲ್ಲಿ ತೋರಿದ ಗಮನಾರ್ಹ ಸೇವೆಗಾಗಿ ಕೂಡಗಿ ಎನ್ಟಿಪಿಸಿ ಫಟಕಕ್ಕೆ ಕೇಂದ್ರದ ಪರಿಸರ ಪ್ರಶಸ್ತಿ

ರಾಜ್ಜಕ್ಷೆ ಅಗತ್ಯ ಪ್ರಮಾಣದ ರಸಗೊಬ್ಬರ ಪೂರೈಕೆ ಕೇಂದ್ರದಿಂದ ಭರವಸೆ ಕೃಷಿ ಸಚಿವ ಬಿ

ಪಾಟೀಲ್ ಬೆಂಗಳೂರು ಸೇರಿದಂತೆ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಸರ್ಕಾರ ಕಟ ಬದ್ಧವಾಗಿದೆ ಎಂದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ಬೆಂಗಳೂರಿನ ಆನಂದರಾವ್ ವೃತ್ತದ ಬಳಿ ಮಹಾನಗರ ಪಾಲಿಕೆ ಇಂದು ಏರ್ಪಡಿಸಿದ್ದ ಸಮಾರಂಭದಲ್ಲಿ ಸ್ವಾತಂತ್ರ ಸೇನಾನಿ ಕ್ರಾಂತಿ ವೀರ ಸಂಗೋಳ್ಳರಾಯಣ್ಣ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ರಾಯಣ್ಣ ಹೆಸರಿನ ಮೇಲು ಸೇತುವೆ ಉದ್ವಾಟಿಸಿ ಅವರು ಮಾತನಾಡಿದರು

ನೆರೆ ಪರಿಹಾರ ಕೊಡಿಸುವುದಾಗಿ ಮಧ್ಯವರ್ತಿಗಳು ಜನರನ್ನು ವಂಚಿಸಿದರೆ ಅಂತಹವರ ವಿರುದ್ಧ ಕಠಿಣ ತ್ರಮ ಕೈಗೊಳ್ಳುವುದಾಗಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಕೆ

ಬೆಂಗಳೂರಿನಲ್ಲಿಂದು ಪಂಚಾಯತ್ರಾಜ್ ಅಯುಕ್ತಾಲಯ ಉದ್ವಾಟನೆಯ ನಂತರ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು

ಪರಿಸರ ಕಾಳಜಿ ಮತ್ತು ಗಮನಾರ್ಹ ಸೇವೆಯನ್ನು ಗುರುತಿಸಿ ವಿಜಯಪುರ ಜಿಲ್ಲೆಯ ಕೂಡಗಿ ಎನ್ಟಿಪಿಸಿ ಫಟಕಕ್ಕೆ ಈ ಪ್ರಶಸ್ತಿ ಲಭಿಸಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಕೂಡಗಿ ಉಷ್ಣ ವಿದ್ಯುತ್ ಸ್ಥಾವರದಲ್ಲಿ ವಿದ್ಯುತ್ ಉತ್ಪಾದನೆಯ ವೇಳೆ ಹೊರ ಹಾಕುವ ಅನಿಲ ನಿಯಂತ್ರಣ ಹಬಿರೀಕರಣದ ಸ್ವಚ್ಛತೆ ಸುಶ್ಧಿರ ಅಭಿವೃದ್ಧಿ ಹಾರುವ ಬೂದಿಯ ಬಳಕೆ ಫನತ್ಯಾಜ್ಯ ನಿರ್ವಹಣೆ ನೈರ್ಮಲ್ಯ ಶಿಕ್ಷಣದ ಮೂಲಕ ಸೌಕರ್ಯದ ಅಭಿವೃದ್ಧಿಯಂತಹ ಹಲವಾರು ಸಾಮಾಜಿಕ ಕಾರ್ಯಗಳನ್ನು ಪರಿಗಣಿಸಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಕೊಡಗು ಗಡಿ ಭಾಗದಲ್ಲಿರುವ ಕಲ್ಲಹಳ್ಳ ಅರಣ್ಯ ವಲಯದಲ್ಲಿ ಹುಲಿಯೊಂದನ್ನು ಕೊಂದು ಉಗುರಿಗಾಗಿ ಹುಲಿಯ ಕಾಲುಗಳನ್ನು ಕತ್ತರಿಸಿ ಕೊಂಡೊಯ್ದ ಅಮಾನವೀಯ ಘಟನೆ ವರದಿಯಾಗಿದೆ

ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಬ್ಬ ವ್ಯಕ್ತಿಯನ್ನು ಬಂಧಿಸಲಾಗಿದ್ದು ಪರಾರಿಯಾಗಿರುವ ಮೂವರ ಪತ್ತೆಗೆ ಶೋಧನಾ ಕಾರ್ಯ ಕೈಗೊಳ್ಳಲಾಗಿದೆ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನಲ್ಲಿ ಆಕ್ರಮವಾಗಿ ಯುರಿಯಾ ರಸಗೊಬ್ಬರ ದಾಸ್ತಾನು ಮಾಡಿದ್ದ ಆರೋಪಿಗಳನ್ನು ಕೃಷಿ ಮತ್ತು ಪೊಲೀಸ್ ಅಧಿಕಾರಿಗಳು ನಡೆಸಿದ ಜಂಟಿ ಕಾರ್ಯಾಚರಣೆಯಲ್ಲಿ ಬಂಧಿಸಿದ್ದಾರೆ

ಕೃತಕ ಅಭಾವ ಸೃಷ್ಟಿಸಿ ಹೆಚ್ಚಿನ ದೆಲೆಗೆ ಗೊಬ್ಬರವನ್ನು ಮಾರಾಟ ಮಾಟಲು ಅಕ್ರಮವಾಗಿ ದಾಸ್ತಾನು ಮಾಡಲಾಗಿತ್ತು ಸಧ್ಯ ಬಂಧಿತ ಆರೋಪಿಗಳನ್ನು ನ್ಯಾಯಾಂಗ ಬಂಧನ ವಶಕ್ಕೆ ನೀಡಲಾಗಿದೆ ರೈತರ ಹಿತಾಸಕ್ತಿಗೆ ವಿರುದ್ಧವಾಗಿ ಜಾರಿಗೊಳಿಸಿರುವ ಭೂಸುಧಾರಣಾ ತಿದ್ದುಪಡಿ ಸುಗ್ರೀವಾಜ್ಞೆಯನ್ನು ಕೂಡಲೆ ತಡೆ ಹಿಡಿಯಬೇಕೆಂದು ವಿಧಾನಸಭೆಯ ವಿರೋಧಪಕ್ಷ ನಾಯಕ ಸಿದ್ದರಾಮಯ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಒತ್ತಾಯಿಸಿದ್ದಾರೆ ಈ ಸಂಬಂಧ ಪ್ರಧಾನಿಯವರಿಗೆ ಪತ್ರ ಬರೆದಿರುವ ಅವರು ರೈತರ ಹಿತಾಸಕ್ಕಿಗೆ ವಿರುದ್ಧವಾಗಿ ಮತ್ತು ರೈತರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ವಿಧಾನಮಂಡಲದಲ್ಲಿ ಇದರ ಸಾಧಕ ಬಾಧಕ ಕುರಿತು ಚರ್ಚೆ ಮಾಡದೆ ಏಕಪಕ್ಷೀಯವಾಗಿ ಸುಗ್ರೀವಾಜ್ಞೆ ಚಾರಿಗೆ ತಂದಿರುವುದು ಸರಿಯಲ್ಲ ಈ ಹಿನ್ನೆಲೆಯಲ್ಲಿ ತಾವು ಕೂಡಲೆ ಮಧ್ಯಪ್ರವೇತ ಮಾಡಿ ಸುಗ್ರೀವಾಜ್ಜೆಯನ್ನು ತಡೆ ಹಿಡಿಯುವ ಮೂಲಕ ರೈತರ ಹಿತಾ ಕಾಪಾಡಲು ಮುಂದಾಗಬೇಕೆಂದು ಸಿದ್ದರಾಮಯ್ಯ ಪತ್ರದ ಮೂಲಕ ಕಳಕಳಿಯ ಮನವಿ ಮಾಡಿದ್ದಾರೆ

ನೂತನ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ಕುಲತೇಖರದಿಂದ ಕನ್ನಗುಡ್ಡೆಗೆ ತೆರಳುವ ರಸ್ತೆ ಅಭಿವೃದ್ಧಿಯ ಕುರಿತು ಈ ಪರಿಸರದ ಜನರ ಬಹುಕಾಲದ ಬೇಡಿಕೆಯಾಗಿತ್ತು ಈಗಿರುವ ರಸ್ತೆಯಲ್ಲಿ ಒಂದು ಫನ ವಾಹನ ಸಾಗಬಹುದಾದಷ್ಟು ಮಾತ್ರವೇ ಜಾಗವಿದೆ ಹಾಗಾಗಿ ರಸ್ತೆ ಅಗಲೀಕರಣ ಹಾಗೂ ಅಭಿವೃದ್ಧಿ ಕಾಮಗಾರಿಗೆ ಈ ಮೊತ್ತವನ್ನು ಬಳಸಲಾಗುವುದು ಎಂದರು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಇಂದು ಪ್ರವಾಸೋಧ್ಯಮ ಕನ್ನಡ ಸಂಸ್ಕೃತಿ ಇಲಾಖೆ ಹಾಗೂ ಯುವ ಸಬಲೀಕರಣ ಇಲಾಖೆ ಹೊರತಂದಿರುವ ಒಂದು ವರ್ಷದ ಸಾಧನೆಯ ಹೆಜ್ಜೆಯ ಗುರುತು ಎಂಬ ಕೃತಿಯನ್ನು ಲೋಕಾರ್ಪಣೆ ಮಾಡಿದರು ಬೆಂಗಳೂರಿನಲ್ಲಿ ಜರುಗಿದ ಈ ಕಾರ್ಯಕ್ರಮದಲ್ಲಿ ಕನ್ನಡ ಸಂಸ್ಕೃತಿ ಸಚಿವ ಸಿ

ಮುಖ್ಯಕಾರ್ಯದರ್ತಿ ಟಿ

ವಿಜಯಭಾಸ್ಕರ್ ಉಪಸ್ಥಿತರಿದ್ದರು ರಾಜ್ಯಕ್ಷೆ ಅಗತ್ಯ ಶ್ರಮಾಣದ ರಸಗೊಬ್ಬರ ಪೂರೈಕೆ ಮಾಡುವುದಾಗಿ ಕೇಂದ್ರ ಭರವಸೆ ಕೊಟ್ಟದೆ ಎಂದು ಕೃಷಿ ಸಚಿವ ಬಿ

ಪಾಟೀಲ್ ಹೇಳಿದ್ದಾರೆ ದೆಹಲಿಯಲ್ಲಿಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಬಾತ ಸಚಿವ ಡಿ

ಸದಾನಂದಗೌಡರವರನ್ನು ಭೇಟ ಮಾಡಿ ಮಾತುಕತೆ ಮಾಡಿದ್ದಾರೆ ರಾಜ್ಯದಲ್ಲಿ ಈ ಬಾರಿ ಉತ್ತಮ ಮಳೆಯಾಗಿದ್ದು ಗ್ರಾಮೀಣ ಭಾಗದ ಜನರು ಹೆಚ್ಚಾಗಿ ಕೃಷಿ ಚಟುವಟಕೆಯಲ್ಲಿ ತೊಡಗಿದ್ದಾರೆ ಬಿತ್ತನೆ ಪ್ರಮಾಣವು ಹೆಚ್ಚಾಗಿದೆ ಸಹಜವಾಗಿ ರಸಗೊಬ್ಬರ ಬಳಕೆ ಹೆಚ್ಚಾಗಲಿರುವುದರಿಂದ ಯುರಿಯಾ ಸೇರಿದಂತೆ ಅಗತ್ಯವಾದ ರಸಗೊಬ್ಬರವನ್ನು ಪೂರೈಸುವಂತೆ ಮನವಿ ಮಾಡಿದ್ದು ಕೇಂದ್ರ ಇದಕ್ಕೆ ಸಕಾರಾತ್ಮಕವಾಗಿ ಸ್ವಂದಿಸಿದೆ ಎಂದರು ನಕಲಿ ಬೀಜ ಬಿತ್ತನೆ ಬೀಜ ಮತ್ತು ಕೃತಕ ರಸಗೊಬ್ಬರ ಅಭಾವ ಸೃಷ್ಟಿಸುವ ವಿರುದ್ಧ ರಾಜ್ಯ ಸರ್ಕಾರ ಕೈಗೊಂಡ ಕಠಿಣ ದಿಟ್ಟ ಕ್ರಮಗಳ ಬಗ್ಗೆ ಕೇಂದ್ರ ಸಚಿವರು ಮೆಚ್ಚುಗೆ ವ್ಯಕ್ತಪಡಿಸಿದರು ಮುಂದಿನ ದಿನಗಳಲ್ಲಿ ರಸಗೊಬ್ಬರ ಕೊರತೆಯಾಗದಂತೆ ನೋಡಿಕೊಳ್ಳುವ ಭರವಸೆಯನ್ನು ಕೇಂದ್ರ ಸಚಿವ ಸದಾನಂದಗೌಡ ನೀಡಿದ್ದಾರೆ ಎಂದು ಸಚಿವರು ತಿಳಿಸಿದರು ಕೇಂದ್ರ ಸರ್ಕಾರದ ಮಪತ್ವಾಕಾಂಕ್ಷಿ ಆತ್ಮ ನಿರ್ಭರ ಭಾರತ ಅಭಿಯಾನದ ಅಂಗವಾಗಿ ಹಾಸನ ಜಿಲ್ಲೆಯಲ್ಲಿ ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ಪ್ರಧಾನಮಂತ್ರಿ ಕೆರು ಆಹಾರ ಸಂಸ್ಕರಣಾ ಫಟಕ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಪ್ರಾರಂಭಿಸಲಾಗಿದೆ ಯೋಜನೆಯ ಪ್ರಮುಖ ಭಾಗವಾಗಿ ಒಂದು ಜಿಲ್ಲೆಯಲ್ಲಿ ಒಂದು ಬೆಳೆಯನ್ನು ಸಂಸ್ಕರಣೆ ಮಾಡಲು ಉತ್ತೇಜನ ನೀಡಲಾಗುತ್ತದೆ ಹಾಸನ ಜಿಲ್ಲೆಯಲ್ಲಿ ತೆಂಗು ಪ್ರಮುಖ ಬೆಳೆಯಾಗಿದ್ದು

ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು ನ್ಯೂಸ್ ಆನ್ ಏರ್ ಯೂಟ್ಟೂಬ್ ಮೈ ಗೌ ಡಾಟ್ ಇನ್ ಮೂಲಕ ಈ ಕಾರ್ಯಕ್ರಮ ಏಕಕಾಲಕ್ಕೆ ಪ್ರಸಾರವಾಗಲಿದೆ

ಪ್ರತಿ ತಿಂಗಳ ಕಡೆಯ ಭಾನುವಾರ ಪ್ರಸಾರವಾಗುವ ಈ ಜನಪ್ರಿಯ ಕಾರ್ಯಕ್ರಮದಲ್ಲಿ ಶ್ರಧಾನಮಂತ್ರಿ ಮೋದಿ ತಮ್ನ ವಿಚಾರಗಳೊಂದಿಗೆ ದೇಶದ ನಾಗರಿಕರು ಕಳಿಸುವ ಕೆಲವು ಅತ್ಯುತ್ತಮ ವಿಚಾರಗಳನ್ನು ಪ್ರಸ್ತಾಪಿಸುತ್ತಾರೆ

ನಂತರ ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ನರೇಂದ್ರ ಮೋದಿಯವರ ಹಿಂದಿ ಭಾಷಣ ಕನ್ನಡ ಅನುವಾದ ಬಿತ್ತರವಾಗುತ್ತದೆ

ಅರ್ಹತೆ ಇರುವ ಮಕ್ಕಳು ವ್ಯಕ್ತಿಗಳು ಮತ್ತು ಮಕ್ಕಳ ಕಲ್ಕಾಣ ಸಂಸ್ಥೆಗಳ ಹೆಸರುಗಳನ್ನು ಈ ಪುರಸ್ತಾರಕ್ಷೆ ಶಿಫಾರಸ್ತು ಮಾಡಬಹುದು

ಸೋಂಕಿನಿಂದ ಗುಣಮುಖರಾದವರ ಒಟ್ಟು ಪ್ರಮಾಣ ಸ್ಕ್ರಿಯ ಪ್ರಕರಣಗಳಗಿಂತ ಮೂರೂವರೆ ಪಟ್ಟು ತಲುಪಿದೆ